ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹರ್ಷವರ್ಧನ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ ಸ್ವಾವಲಂಬಿ ಭಾರತ ಹಾಗೂ ಜಾಗತಿಕ ಅಭ್ಯದಯ ಎಂಬುದು ಈ ಬಾರಿಯ ಉತ್ತವದ ಥೀಮ್ ಆಗಿರಲಿದೆ

ಈ ಕಾರ್ಯಕ್ರಮದಿಂದ ಸಾರ್ವಜನಿಕರನ್ನೂ ವಿಜ್ವಾನದೊಂದಿಗೆ ಜೊತೆಗೂಡಿಸುವ ಗುರಿಹೊಂದಲಾಗಿದ್ದು ನಮ್ಮ ಜೀವನಶೈಲಿಯನ್ನು ಉತ್ತಮಗೊಳಿಸಲು ವಿಜ್ಙಾನ ತಂತ್ರಜ್ಙಾನ ಇಂಜಿನಿಯರಿಂಗ್ ಹಾಗೂ ಗಣಿತಶಾಸ್ತ ಯಾವರೀತಿ ಪರಿಹಾರಗಳನ್ನು ಒದಗಿಸುತ್ತವೆ ಎನ್ನುವ ಕುರಿತು ಕಾರ್ಯಕ್ರಮದಲ್ಲಿ ಆದ್ಲತೆ ನೀಡಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಯಟ್ನಾಂ ಪ್ರಧಾನಿ ಗುಯೆನ್ ಕ್ಚುವಾನ್ ಫುಕ್ ಅವರೊಂದಿಗೆ ವರ್ಚುಯಲ್ ಶೃಂಗ ಸಭೆಯಲ್ಲಿ ಸಮಾಲೋಚನೆ ನಡೆಸಿದರು ಉಭಯ ನಾಯಕರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಪಂಚಿಕೊಂಡರು

ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ ಮತ್ತು ಸಹಕಾರ ವಿಷಯ ಕುರಿತಂತೆ ವಿಯೆಟ್ನಾಂ ಭಾರತಕ್ಕೆ ಬೆಂಬಲ ಸೂಚಿಸಿತು ಭಾರತ ಅತಿ ವೇಗವಾಗಿ ಅಭಿವೃದ್ದಿ ಹೊಂದುತ್ತಿರುವ ದೇಶವಾಗಿದ್ದು ಭಾರತ ಫೆಸಿಫಿಕ್ ಅಭಿಯಾನದ ಅಡಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ವಿಯೆಟ್ನಾಂ ಭಾರತಕ್ಕೆ ಅಭಯಹಸ್ತ ನೀಡಿತು

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ನಾಂ ಉಪಾಧ್ಯಕ್ಷರಾದ ದಾಂಗ್ ಥಿ ಭಾರತಕ್ಕೆ ಅಧಿಕೃತ ಭೇಟ ನೀಡಿದ್ದರು

ಜನಸಾಮಾನ್ಯರು ವೈದ್ಯರನ್ನು ದೇವರಂತೆ ಕಾಣುತ್ತಾರೆ ಈ ನಂಬಿಕೆ ವಿಶ್ವಾಸವನ್ನು ವೈದ್ಯರು ಕಾಯ್ದುಕೊಳ್ಳಬೇಕು ಎಂದು ಅವರು ಪ್ರತಿಪಾದಿಸಿದರು

ವೈದ್ದ ವೃತ್ತಿಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವ ಕುರಿತು ಅವರು ಸಂತಸ ವ್ಯಕ್ತಪಡಿಸಿದ ಅವರು ಲಕ್ನೋದ ಕಿಂಗ್ ಜಾರ್ಜ್ ಮೆಡಿಕಲ್ ಯುನಿವರ್ಸಿಟಿ ಎಕೆಜಿಎಂಯು ಈ ನಿಟ್ಟನಲ್ಲಿ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದೆ ವೈದ್ಯರು ಉತ್ತಮ ಚಿಕಿತ್ಸಾವಲಯದಲ್ಲಿ ಭಾರತೀಯತೆಯನ್ನು ಎತ್ತಿಹಿಡಿಯಬೇಕು ಎಂದು ರಾಷ್ಟಪತಿ ಮನವಿ ಮಾಡಿದರು ದೇಶದಲ್ಲಿ ಕೊರೊನಾ ಸೋಂಕು ನಿಯಂತ್ರಣದಲ್ಲಿರುವುದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮಯೋಚಿತ ಕ್ರಮಗಳೇ ಕಾರಣ

ಬ್ರಿಟನ್ನಿಂದ ಭಾರತಕ್ಕೆ ಬರುವ ಪ್ರಯಾಣಿಕರು ಕಡ್ಡಾಯವಾಗಿ ವಿಮಾನ ನಿಲ್ಲಾಣದಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ

ಆರ್ಟಪಿಸಿಆರ್ ಪರೀಕ್ಷೆಯಲ್ಲಿ ನೆಗೆಟವ್ ಬಂದರೂ ಸಹ ಮನೆಯಲ್ಲಿ ಒಂದುವಾರಕಾಲ ಪ್ರತ್ಯೇಕವಾಗಿ ವಾಸವಿರಬೇಕು ಪಾಸಿಟವ್ ಬಂದಲ್ಲಿ ಐಸೋಲೇಷನ್ ಫಟಕದಲ್ಲಿ ಚಿಕಿತ್ಸೆಗೆ ಒಳಗಾಗಬೇಕು ಎಂದು ನಾಗರಿಕ ವಿಮಾನ ಸಚಿವ ಹರ್ದೀಪ್ಸಿಂಗ್ಪುರಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಹರ್ಷವರ್ಧನ್ ಹೇಳಿದ್ದಾರೆ ಈ ಆದ್ದತಾ ಪಟ್ಟಿಯಲ್ಲಿ ಆರೋಗ್ಯ ಕಾರ್ಯಕರ್ತರು ಪೊಲೀಸ್ ಮಿಲಿಟರಿ ಹಾಗೂ ನೈರ್ಮಲ್ವ ಸಿಬ್ಲಂದಿಯಂತಹ ಮುಂಚೂಣಿ ಕಾರ್ಯಕರ್ತರು ಸೇರಿದ್ದಾರೆ ಎಂದು ಕೇಂದ್ರ ಸಚಿವರು ಮಾಹಿತಿ ನೀಡಿದ್ದಾರೆ ಸುದ್ದಿಸಂಸ್ಹೆಯೊಂದಿಗೆ ಮಾತನಾಡಿದ ಕೇಂದ್ರ ಆರೋಗ್ಲ ಸಚಿವ ಡಾ

ಕರ್ನಾಟಕದಲ್ಲಿ ಕೊರೊನಾ ಅಬ್ಬರ ಕಡಿಮೆಯಾಗುತ್ತಿದ್ದು

ಬೆಂಗಳೂರಿನಲ್ಲಿ ಐವರು ಹಾಸನ ಹಾಗೂ ಬಳ್ಮಾರಿಯಲ್ಲಿ ತಲಾ ಒಬ್ಬರು ಕೊರೋನಾದಿಂದ ಮೃತಪಟ್ಟಿದ್ದಾರೆ

ಇನ್ನು ಕೊರೊನಾ ಸೋಂಕಿಗೆ ಐವರು ಕೊನೆಯುಸಿರೆಳೆದಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ತಿಳಿಸಿದೆ

ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತಾಜಿ ನೀಡಿದ ಅನನ್ನ ಕೊಡುಗೆ ಸ್ನರಣಾರ್ಥ ಅವರಿಗೆ ಗೌರವ ಸಲ್ಲಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಈ ಸಮಿತಿ ಪರಿಣಿತರು ಇತಿಹಾಸಕಾರರು ಲೇಖಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುಟುಂಬವರ್ಗದವರು ಅಲ್ಲದೆ ಆಝಾದ್ ಹಿಂದ್ ಫೌಜ್ ಐಎನ್ಎ ನ ಮುಖ್ವಸ್ಥರನ್ನೂ ಒಳಗೊಂಡಿದೆ ದೆಹಲಿ

ಇನ್ನಿತರ ಸ್ವಳಗಳೂ ಸೇರಿದಂತೆ ಸಾಗರೋತ್ತರ ಪ್ರದೇಶಗಳಲ್ಲೂ ಕಾರ್ಯಕ್ರಮಗಳನ್ನು ನಡೆಸಲು ಸಮಿತಿ ಮಾರ್ಗದರ್ಶನ ನೀಡಲಿದೆ ಶ್ರಧಾನಮಂತ್ರಿ ನರೇಂದ್ರಮೋದಿ ಅವರು ನೇತಾಜಿ ಸುಭಾಷ್ಚಂದ್ರ ಬೋಸ್ ಅವರ ಧೈರ್ಯವವನ್ನು ಕೊಂಡಾಡಿದ್ದಾರೆ ನೇತಾಜಿ ಒರ್ವ ವಿದ್ವಾಂಸ ಸ್ಲೆನಿಕ ಹಾಗೂ ಉತ್ತಮ ರಾಜಕಾರಣಿಯಾಗಿದ್ದರು ಎಂದು ಪ್ರಶಂಸಿಸಿದ್ದಾರೆ ಈ ನಿಟ್ಟನಲ್ಲಿ ನೇತಾಜಿ ಅವರ ಜನ್ನದಿನವನ್ನು ಸ್ತರಣೀಯವಾಗಿಸಲು ಸಮಿತಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿದೆ ಎಂದು ತಿಳಿಸಿದರು

ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ

ಕೊನೆಯ ಒಂದು ಗಂಟೆ ಕಾಲ ಕೋವಿಡ್ ಸೋಂಕಿತರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರ ಮಾಸ್ಕ್ ಧರಿಸುವುದು ಮತದಾನಕ್ಕೆ ಮುನ್ನ ಗ್ಲೌಸ್ ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ

ಈ ವರ್ಷದ ಕೊನೆಯ ಮಾಸಿಕ ಸಂಚಿಕೆಯಲ್ಲಿ ಪ್ರಧಾನಮಂತ್ರಿಯವರು ಹಲವು ಚಿಂತನೆಗಳನ್ನು ದೇಶವಾಸಿಗಳೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಆಸಕ್ತ ಸಾರ್ವಜನಿಕರೂ ಕೂಡ ತಮ್ಮ ವಿಚಾರಧಾರೆಗಳನ್ನು ಈ ಕಾರ್ಯಕ್ರಮಕ್ಕೆ ಕಳುಹಿಸಬಹುದು ಎಂದು ಅವರು ಮನವಿ ಮಾಡಿದ್ದಾರೆ

ಭಾರತೀಯ ಸೇನೆಯ ವಾಯವ್ಯ ಮುಂಚೂಣಿ ಪಡೆಗಳ ಗಡಿ ಪಡೆಯ ಇನ್ಸ್ಪೆಕ್ಷರ್ ಜನರಲ್ ದೀಪಂ ಸೇತ್ ಇತ್ತೀಚೆಗೆ ಲಡಾಕ್ಗೆ ಭೇಟ ನೀಡಿ ಉತ್ತರ ಉಪವಲಯದ ಪಲವು ನೆಲೆಗಳಲ್ಲಿ ಕಾರ್ಯಾಚರಣೆ ಸಿದ್ದತೆಯನ್ನು ಪರಿಶೀಲಿಸಿದರು ಮತ್ತು ಚಳಿಗಾಲದ ವೇಳೆ ಅಲ್ಲಿಯ ದಾಸ್ತಾನು ಕೇಂದ್ರಗಳಲ್ಲಿ ಆಗಿರುವ ವ್ಲವಸ್ಥೆಗಳನ್ನು ವೀಕ್ಷಿಸಿದರು